ಬಾಮ ತಮ್ಮ ಭಾಷಣದಲ್ಲಿ ಎಲ್ಲ ಜನರು ತಮ್ಮ ಅವಗುಣಗಳನ್ನು ಕೈಬಿಟ್ಟು ಸದ್ಗುಣರಾಗಬೇಕು ಎಂದು ತಿಳಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಕೃತಕ ಬುದ್ದಿಮತ್ತೆ ಕುರಿತ ಸಂವಾದ ವೇದಿಕೆಗೆ ಜಾಗತಿಕ ನಾಯಕರು ಹಾಗೂ ಪರಿಣಿತರನ್ನು ಕರೆತರುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಡಿಯೋ ಕಾನ್ವರನ್ಲಿಂಗ್ ಮೂಲಕ ಸಭೆಯ ನೇತೃತ್ವ ವಹಿಸಿದ್ದಾರೆ ಸಭೆಯಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ರಾಜ್ಜಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಪಾಲ್ಗೊಂಡಿದ್ದಾರೆ ಕಳೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅಗತ್ಯ ಜಎಸ್ಟಿ ಪರಿಹಾರ ಕುರಿತ ಆಯ್ಕೆ ಅಭಿಪ್ರಾಯವನ್ನು ರಾಜ್ಯಗಳಿಗೆ ಬಿಡುವ ನಿರ್ಧಾರ ಕ್ಟೆಗೊಳ್ಳಲಾಗಿತ್ತು

ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದ ಕ್ಲೆಗೊಂಡ ಪರಿಣಾಮಕಾರಿ ಕ್ರಮಗಳಿಂದಾಗಿ ಗುಣಮುಖರಾಗುತ್ತಿರುವವರ ಸಂಚ್ಚೆಯಲ್ಲಿ ಏರಿಕೆಯಗುತ್ತಿದೆ ಅಲ್ಲದೆ ಸೋಂಕಿನಿಂದ ಮೃತಪಡುವವರ ಪ್ರಮಾಣದಲ್ಲಿ ಇಳಿಕೆಯಾಗಿದೆ

ಸಂವಾದದಲ್ಲಿ ಸಫ್ಟರ್ ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಬಲ್ವಿಂದರ್ ಸಿಂಗ್ ಪಾಲ್ಗೊಳ್ಳಲಿದ್ದಾರೆ

ಈ ಕಾರ್ಯಕ್ರಮ ನಮ್ಮ ಜಾಲತಾಣ ನ್ಯೂಸ್ ಆನ್ ಏರ್ ಡಾಟ್ ಕಾಮ್ ಮತ್ತು ಯೂಟ್ಕೂಬ್ ಚಾನಲ್ ನ್ಕೂನ್ ಆನ್ ಏರ್ ಅಫಿಶಿಯಲ್ನಲ್ಲೂ ಲಭ್ಯವಿರಲಿದೆ ಕಾರ್ಯಕ್ರಮದ ಹೆಚ್ಚುವರಿ ಮಾಹಿತಿಯನ್ನು ನ್ಕೂಸ್ ಆನ್ ಏರ್ ಆ್ಕಪ್ನಲ್ಲೂ ಪಡೆಯಬಹುದಾಗಿದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ಆದಾಯ ಮೂಲಕ್ಕಿಂತ ಪೆಚ್ಚು ಆಸ್ತಿಗಳಕೆ ಆರೋಪದ ಒನ್ನೆಲೆಯಲ್ಲಿ ಇಂದು ಕೇಂದ್ರ ತನಿಖಾ ದಳ ಸಿಐಐ ದಾಳಿ ನಡೆಸಿದೆ ಆಕ್ರಮ ಪಣ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ನೀಡಿದ ಮಾಹಿತಿ ಓನ್ನೆಲೆಯಲ್ಲಿ ಶಿವಕುಮಾರ್ ಅವರಿಗೆ ಸೇರಿದ ವಿವಿಧ ಸ್ಥಳಗಳ ಮೇಲೆ ಸಿಐಐ ದಾಳಿ ನಡೆದಿದೆ ಸಿಐಐ ದಾಳಿ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಿದರು ಕರ್ನಾಟಕದಲ್ಲಿ ನಡೆಯುತ್ತಿರುವ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಒನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ರಾಜಕೀಯ ಪ್ರೇರಿತ ದಾಳಿ ನಡೆದಿದೆ ಎಂದು ವಿಧಾನಸಭೆಯ ವಿರೋಧಪಕ್ಷದ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಈ ಹೇಳಿಕೆಯನ್ನು ಅಲ್ಲಗೆಳೆದಿರುವ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಸಿಬಿಐ ದಾಳಿ ಕಾಂಗ್ರೆಸ್ ವಿರುದ್ಧವಲ್ಲ ಬದಲಿಗೆ ಡಿ

ಶಿವಕುಮಾರ್ ವಿರುದ್ಧದ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ನಡೆದಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ

ಅಭ್ಯರ್ಥಿ ಚಿರಾಗ್ ಫಲೋರ್ ಆಗ್ರ ರ್ಕಾಂಕ್ ಗಳಿಸಿದ್ದು ಎರಡು ಮತ್ತು ಮೂರನೇ ರ್ಕಾಂಕ್ಗಳನ್ನು ತ್ರಮವಾಗಿ ಗಂಗುಲಾ ಭುವನ್ ರೆಡ್ಡಿ ಮತ್ತು ವೈಭವ್ ರಾಜ್ ಪಡೆದುಕೊಂಡಿದ್ದಾರೆ ಮಹಿಳೆಯರಲ್ಲಿ ರಾಷ್ಟೀಯ ಅಗ್ರ ರ್ಕಾಂಕ್ ಅನ್ನು ಕನಿಷ್ಠಾ ಮಿತ್ತಲ್ ಪಡೆದಿದ್ದಾರೆ

ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿ ಫಲಿತಾಂಶವನ್ನು ನಿಗದಿತ ಅವಧಿಯೊಳಗೆ ಪ್ರಕಟಿಸಿರುವ ದೆಹಲಿಯ ಐಐಟಿ ಸಂಸ್ವೆಯನ್ನು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಮೋಖ್ರಿಯಾಲ್ ನಿಶಾಂಕ್ ಅಭಿನಂದಿಸಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಅವರು ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ರ್ವಾಂಕ್ ಪಡೆದಿರುವ ವಿದ್ವಾರ್ಥಿಗಳಿಗೆ ಶುಭ ಕೋರಿದ್ದು ಅಭ್ಯರ್ಥಿಗಳು ಭವಿಷ್ಠದಲ್ಲಿ ಆತ್ಮನಿರ್ಭರ ಭಾರತ ಸಾಕಾರಕ್ಷೆ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ ಪರೀಕ್ಷೆಯಿಂದ ವಿದ್ದಾರ್ಥಿಗಳನ್ನು ಅಳೆಯಲಾಗದು ಇಚ್ಚಿತ ರ್ಕಾಂಕ್ ಪಡೆಯಲು ಸಾಧ್ವವಾಗದ ಅಭ್ಯರ್ಥಿಗಳಗೂ ಬದುಕಿನಲ್ಲಿ ಬಹಳಷ್ಟು ಅವಕಾಶಗಳು ಇವೆ ಎಂದು ಅವರು ತಿಳಿಸಿದ್ದಾರೆ

ಬಿಹಾರದಲ್ಲಿ ಆಡಳಿತಾ ರೂಢ ಎನ್ಡಿಎ ಮಿತ್ರಕೂಟದ ಬಹುಪಾಲು ಶಾಸಕರು ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮ ಸ್ಪರ್ಧಿಸಲು ಟಿಕೆಟ್ ಪಡೆದುಕೊಂಡಿದ್ದಾರೆ ಜೆಡಿಯು ಅಧ್ಯಕ್ಷ ಹಾಗೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಪಾಟ್ನಾದಲ್ಲಿಂದು ನಡೆದ ಸಭೆ ನಂತರ ಹೊರಬಂದ ಶಾಸಕರು ಮತ್ತೊಮ್ಮೆ ಟಿಕೆಟ್ ಪಡೆದಿದ್ದಕ್ಕಾಗಿ ಸಂತಸ ವ್ಯಕ್ತಪಡಿಸಿದರು ಎನ್ಡಿಎ ಮಿತ್ರಕೂಟ ಪಕ್ಷಗಳ ನಡುವೆ ಸೀಟು ಪಂಚಿಕೆ ಕುರಿತು ಅಧಿಕೃತ ಪ್ರಕಟಣೆ ಇನ್ನೂ ಹೊರಬರಬೇಕಿದೆ ಬಿಹಾರ ವಿಧಾನಸಭೆಗೆ ನಡೆಯಲಿರುವ ಮೊದಲ ಹಂತದ ಚುನಾವಣೆಯಲ್ಲಿ ಸ್ವರ್ಧಿಸಲಿರುವ ಮಿತ್ರಕೂಟದ ಬಹುತೇಕ ಶಾಸಕರು ಟಿಕೆಟ್ ಪಡೆಯುವ ಸಾಧ್ಯತೆ ಇದೆ

ಬಾಂಗ್ಲಾದೇಶದ ಗೃಹ ಸಚಿವ ಅಸಾದುಜ್ಜಮನ್ ಖಾನ್ ನೇತೃತ್ವದಲ್ಲಿ ನಡೆದ ಸಭೆಯ ನಂತರ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಯಿತು

ಜಮ್ಮವಿನಲ್ಲಿ ಶುಭ್ರ ಆಕಾಶ ಇರಲಿದೆ